ಲಾಕ್ಡೌನ್ ಹಿನ್ನೆಲೆ ಕಾವಲುಗಾರ ಸಿಬ್ಬಂದಿಯ ಹಿತರಕ್ಷಿಸುವಂತೆ ಬಾಸಗಿ ಭದ್ರತಾ ಸಂಸ್ಥೆಗಳಿಗೆ ಗೃಹ ಸಚಿವಾಲಯದ ಆದೇಶ ಕೊರೋನಾ ಸಾಂಕ್ರಾಮಿಕದ ನಿಯಂತ್ರಣಕ್ಕೆ ರಾಜ್ಯದಲ್ಲಿ ಸಮರೋಪಾದಿ ಮುನ್ನೆಚ್ಚರಿಕೆ ತ್ರಮಗಳನ್ನು ಕೈಗೊಳ್ಳಲಾಗಿದೆ ಜಿಲ್ಲೆಗಳಲ್ಲಿ ಇರುವ ಸಂದರ್ಭಗಳ ಬಗ್ಗೆ ನಮ್ಮ ಪ್ರತಿನಿಧಿಗಳು ವರದಿ ಕಳಿಸಿದ್ದಾರೆ ಮಂಗಳೂರಿನಲ್ಲಿ ನಿನ್ನೆ ನಾಲ್ವರಲ್ಲಿ ಕೊರೋನ ಸೋಂಕು ದೃಢಪಟ್ಟದೆ

ಅವರಿಗೆ ವೆನ್ಲಾಕ್ ಮತ್ತು ಕೆಎಂಸಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿ ಸಿಂಧೂ ಬಿ

ಲಾಕ್ಡೌನ್ ಹಿನ್ನೆಲೆಯಲ್ಲಿ ಮಂಗಳೂರು ನಗರ ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನ ಮತ್ತು ವಾಹನ ಸಂಚಾರ ಸ್ತಬ್ಧಗೊಂಡಿದೆ

ಸರತಿ ಸಾಲುಗಳಲ್ಲಿ ನಿಂತು ಸಾರ್ವಜನಿಕರು ಖರೀದಿ ನಡೆಸಿದರು ಚಿತ್ರದುರ್ಗದಲ್ಲಿ ಲಾಕ್ಡೌನ್ ಜಾರಿಯನ್ನು ಪರಿಶೀಲಿಸಲು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ರಾಧಿಕಾ ಇಂದು ಬೆಳಗ್ಗೆ ನಗರ ಸಂಚಾರ ಕೈಗೊಂಡರು ಜನರ ನಡುವೆ ಅಂತರ ಕಾಯ್ದುಕೊಂಡು ವ್ಯಾಪಾರ ಮಾಡುವಂತೆ ವ್ಯಾಪಾರಸ್ಥರಿಗೆ ತಾಕೀತು ಮಾಡಿದರು ಇದಕ್ಕಾಗಿ ಅಂಗಡಿಗಳ ಮುಂದೆ ಒಂದು ಮೀಟರ್ ಅಂತರ ಸೂಚಿಸುವ ಸಣ್ಣ ವೃತ್ತಗಳನ್ನು ಬರೆದು ಜನರನ್ನು ನಿಲ್ಲಿಸಿ ದಿನಸಿ ವಸ್ತುಗಳನ್ನು ಪೂರೈಸುವಂತೆ ಸೂಚಿಸಲಾಗಿದೆ ಎಂದು ಅವರು ತಿಳಿಸಿದರು ಜಿಲ್ಲೆಯಲ್ಲಿ ಸೋಂಕು ಖಚಿತ ಪಟ್ಟರುವ ಒಂದು ಪ್ರಕರಣ ವರದಿಯಾಗಿದೆ ಎಂದು ಜಿಲ್ಲಾಧಿಕಾರಿ ವಿನೋತ್ ಪ್ರಿಯಾ ತಿಳಿಸಿದ್ದಾರೆ ಯಾದಗಿರಿ ಜಿಲ್ಲಾಡಳಿತ ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಪರಿಣಾಮಕಾರಿ ತ್ರಮವಾಗಿರುವ ಲಾಕ್ಡೌನ್ ಆದೇಶವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಮನೆಯಿಂದ ಹೊರಬಂದರೆ ಕಾನೂನು ಕ್ರಮ ಎದುರಿಸಬೇಕಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಎಂ

ಜಿಲ್ಲೆಯಲ್ಲಿ ಇದುವರೆಗೆ ಕೊರೊನಾ ಸೋಂಕು ಪ್ರಕರಣ ದೃಢಪಟ್ಟಲ್ಲ

ಯಾದಗಿರಿ ಜಿಲ್ಲೆಯಲ್ಲಿ ವ್ಯಾಪಾರ ವಹಿವಾಟು ವಾಹನಗಳ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿದೆ

ಸಾರ್ವಜನಿಕರು ರಸ್ತೆಗಳಲ್ಲಿ ಓಡಾಡದಂತೆ ಮೊಲೀಸರು ಕಟ್ಟುನಿಟ್ಟನ ತ್ರಮ ತೆಗೆದುಕೊಂಡಿದ್ದಾರೆ

ಅಗತ್ಯ ವಸ್ತುಗಳನ್ನು ಹೊರತುಪಡಿಸಿ ಇತರ ವ್ಲಾಪಾರ ವಹಿವಾಟನ್ನು ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ

ದಾವಣಗೆರೆ ಮಹಾನಗರ ಪಾಲಿಕೆ ಅಗ್ನಿಶಾಮಕ ಹಾಗೂ ತುರ್ತುಸೇವಾ ಇಲಾಖೆ ವಾಹನಗಳ ಮೂಲಕ ನಗರದಾದ್ಯಂತ ಅಗತ್ಯವಿರುವ ಸ್ಥಳಗಳಲ್ಲಿ ಸ್ವಚ್ವತೆ ಹಾಗೂ ರೋಗನಿರೋಧಕ ದಿಷಧಿಯನ್ನ ಸಿಂಪಡಿಸಲು ತ್ರಮ ಕೈಗೊಂಡಿದೆ ಈ ಕುರಿತು ನಮ್ಮ ಜಿಲ್ಲಾ ಪ್ರತಿನಿಧಿ ಚೆನ್ನಬಸಪ್ಪ ಮಾಹಿತಿ ನೀಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಆದೇಶ ಕಟ್ಟುನಿಟ್ಟಾಗಿ ಜಾರಿಯಲ್ಲಿದೆ ಈ ಅವಧಿಯಲ್ಲಿ ಅನವಶ್ಯಕವಾಗಿ ಓಡಾಡುವ ವಾಹನ ಸವಾರರ ಚಾಲನಾ ಪರವಾನಗಿ ಹಾಗೂ ವಾಹನದ ನೋಂದಣೆಯನ್ನು ರದ್ದು ಮಾಡಲಾಗುವುದು ಎಂದು ಜೆಲ್ಲಾಧಿಕಾರಿ ಡಾ

ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ಹರಡದಂತೆ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಕಂದಾಯ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಆರ್

ಜಿಲ್ಲೆಯಲ್ಲಿ ಇದುವರೆಗೆ ಕೊರೋನಾ ಸೋಂಕು ಇರುವವರು ಪತ್ತೆಯಾಗಿಲ್ಲ ತಾಲೂಕು ಕೇಂದ್ರಗಳಲ್ಲಿ ಚೆಕ್ ಮೋಸ್ಟ್ಗಳನ್ನು ಸ್ಥಾಪಿಸಲಾಗಿದ್ದು

ಕೆಂಪೇಗೌಡ ಅಂತರರಾಷ್ಷೀಯ ವಿಮಾನ ನಿಲ್ದಾಣದಿಂದ ಬರುವ ಪ್ರಯಾಣಿಕರನ್ನು ದೇವನಹಳ್ಳಯ ಖಾಸಗಿ ಆಸ್ಪತ್ರೆಯ ಕ್ವಾರಂಟೀನ್ ಕೇಂದ್ರಕ್ಕೆ ಕರೆತಂದು ವೈದ್ಧಾಧಿಕಾರಿಗಳಿಂದ ತಪಾಸಣೆಗೆ ಒಳಪಡಿಸಲಾಗುತ್ತಿದೆ ಎಂದು ಹೇಳದರು ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಒಬ್ಬ ಮಹಿಳೆ ಮೃತಪಟ್ಟಿದ್ದು ಆಕೆ ಕೊರೋನಾ ವೈರಾಣು ಸೋಂಕಿನಿಂದ ಮೃತಪಟ್ಟರಬಹುದು ಎಂದು ಶಂಕಿಸಲಾಗಿದೆ ಎಂದು ಆರೋಗ್ಟ ಸಚಿವ ಶ್ರೀರಾಮುಲು ತಿಳಿಸಿದ್ದಾರೆ

ಕೊರೋನಾ ಸೋಂಕು ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ನೀಡಿರುವ ಸೂಚನೆಗಳನ್ನು ಚಾಚು ತಪ್ಪದೆ ಪಾಲಿಸುವಂತೆ ಮುಖ್ಚಮಂತ್ರಿ ಬಿಎಸ್ ಯಡಿಯೂರಪ್ಪ ಜನರಲ್ಲಿ ಮನವಿ ಮಾಡಿದ್ದಾರೆ ಮಾರಕ ವೈರಸ್ ನಿಂದ ನೂರಾರು ಜನರ ಜೀವ ಹಾಗೂ ಅವರ ಕುಟುಂಬ ವರ್ಗದವರ ಹಿತ ದೃಷ್ಷಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಕರ್ಫ್ಲೂ ಮಾದರಿಯ ಅನಿವಾರ್ಯ ಲಾಕ್ ಡೌನ್ ನ್ನು ಜಾರಿಗೊಳಿಸಿದ್ದಾರೆ ಎಂದು ಯಡಿಯೂರಪ್ಪ ಹೇಳಿದ್ದಾರೆ

ಲಾಕ್ಡೌನ್ ಅವಧಿಯಲ್ಲಿ ಸಾರ್ವಜನಿಕರ ದೈನಂದಿನ ಅಗತ್ಯಗಳಿಗೆ ಕಿಂಚಿತ್ತೂ ಕೊರತೆಯಾಗದಂತೆ ಸರ್ಕಾರ ಸೂಕ್ತ ಕ್ರಮಗಳನ್ನು ಕೈಗೊಂಡಿದೆ

ಇಂದು ಚಾಂದ್ರಮಾನ ಯುಗಾದಿ ನೂತನ ಶ್ರೀ ಶಾರ್ವರಿ ನಾಮ ಸಂವತ್ಲರ ಆರಂಭದ ದಿನ ಹಿಂದೂ ಪಂಚಾಂಗದ ಹೊಸ ವರ್ಷಾರಂಭದ ಬೇವು ಬೆಲ್ಲದ ಹಬ್ಬಕ್ಕೆ ಈ ಬಾರಿ ಕೊರೋನಾ ಕರಿ ನೆರಳು ಆವರಿಸಿದೆ ರಾಜ್ಯಾದ್ಯಂತ ಕಟ್ಟನಿಟ್ಟನ ಲಾಕ್ಡೌನ್ ಆದೇಶ ಜಾರಿಯಲ್ಲಿರುವ ಹಿನ್ನೆಲೆಯಲ್ಲಿ ಪ್ರತಿ ಯುಗಾದಿಯಂತೆ ಸಿಹಿ ತಿಂಡಿ ಹೊಸ ಬಟ್ಟೆ ಖರೀದಿಸಲು ಅಂಗಡಿಗಳೇ ತೆರೆದಿಲ್ಲ ಎಲ್ಲ ದೇವಾಲಯಗಳು ಸಹ ಮುಚ್ಚವೆ ಅನಿವಾರ್ಯವಾಗಿ ಸಾರ್ವಜನಿಕರು ಮನೆಗಳಲ್ಲೇ ಹಬ್ಬ ಆಚರಿಸುತ್ತಿದ್ದಾರೆ ಮನೆ ಬಾಗಿಲುಗಳಿಗೆ ಮಾವು ದೇವಿನ ತೋರಣ ಪಂಚಾಂಗ ಶ್ರವಣ ಪೂಜಾ ಕಾರ್ಯಗಳಲ್ಲಿ ಜನರು ನಿರತರಾಗಿದ್ದಾರೆ

ಇಂತಹ ಸಂದರ್ಭದಲ್ಲಿ ಉತ್ಪಾದಕರು ಮತ್ತು ವ್ಯಾಪಾರಿಗಳು ಲಾಭಕೋರತನವನ್ನು ಬಿಡಬೇಕು ಎಂದು ಸಹ ಸಚಿವರು ಎಚ್ಚರಿಕೆ ನೀಡಿದ್ದಾರೆ

ಈ ಕುರಿತು ಖಾಸಗಿ ಭದ್ರತಾ ಉದ್ದಮದ ಕೇಂದ್ರೀಯ ಸಂಸ್ಥೆ ಭಾರತೀಯ ಕೈಗಾರಿಕಾ ಒಕ್ಕೂಟ ಭಾರತೀಯ ವಾಣಿಜ್ಯ ಮತ್ತು ಉದ್ಯಮಗಳ ಒಕ್ಕೂಟ ಭಾರತದ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾ ಸಂಘ ಹಾಗೂ ಇತರ ಸಂಬಂಧಿತ ಸಂಸ್ಟೆಗಳಿಗೆ ಗೃಹ ಸಚಿವಾಲಯ ಪತ್ರದ ಮೂಲಕ ಈ ಸೂಚನೆ ನೀಡಿದ್ದು

ಇದರಿಂದ ಆರ್ಥಿಕ ಚಟುವಟಿಕೆಯೂ ತೀವ್ರ ಸಂಕಷ್ಟಕ್ಕೊಳಗಾಗಿದ್ದು ಅಂಗಡಿಗಳು ಮಾಲ್ಗಳು ಮತ್ತಿತರ ವ್ಯಾಪಾರೋದ್ದಮಗಳು ಮುಚ್ಚರುವುದರ ಪರಿಣಾಮ ಖಾಸಗಿ ಭದ್ರತಾ ಸಂಸ್ಥೆಗಳಗೂ ಸಂಕಷ್ಟ ತಂದಿದೆ